ರಕ್ಷಣಾ ಪಡೆಗಳ ಚಟುವಟಿಕೆ ಕುರಿತ ರಾಜಕೀಯ ಪ್ರಚಾರ ನಡೆಸದಂತೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಎಚ್ಚರಿಕೆ

ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಜನರು ತ್ರದ್ದಾಭಕ್ತಿಯಿಂದ ಹಬ್ಬವನ್ನು ಆಚರಿಸುತ್ತಿದ್ದು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು ವಿವಿಧೆಡೆ ಜೇಡಿಮಣ್ಣಿನಲ್ಲಿ ಬೃಹತ್ ಕಾಮನಮೂರ್ತಿಗಳನ್ನು ರಚಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಜಿಲ್ಲೆಯಾದ್ಗಂತ ಜನತೆ ತಮ್ನ ಮನೆಯ ಬಾಗಿಲುಗಳನ್ನು ತಳರು ತೋರಣಗಳಿಂದ ಶ್ವಂಗರಿಸಿ ದೇವು ದೆಲ್ಲ ಹಂಚುವುದರೊಂದಿಗೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಥವಾಗಿತ್ತು ಹೊಸ ಬಟ್ಟೆಗಳನ್ನು ಧರಿಸಿ ಹೊಸ ಪಂಚಾಂಗಕ್ಕೆ ಪೂಜೆ ಸಲ್ಲಿಸಿ ಆರಂಭಿಸುವ ಪರಿಪಾಠ ನಡೆದುಕೊಂಡು ಬಂದಿದೆ ಚುನಾವಣಾ ಪ್ರಚಾರಗಳಿಗೆ ಕೊಂಚ ವಿರಾಮ ನೀಡಿದ್ದ ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಕಾರ್ಕರ್ತರು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದಾರೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ದೇತದ ಜನತೆಗೆ ರಾಷ್ಟಪತಿ ಪ್ರಧಾನಿ ಸೇರಿದಂತೆ ವಿವಿಧ ಗಣ್ಣರು ಶುಭಾಶಯ ಕೋರಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಕರ್ನಾಟಕದ ಸಹೋದರ ಸಹೋದರಿಯರಿಗೆ ಮತ್ತು ಜಗತ್ತಿನಾದ್ದಂತ ನೆಲೆಸಿರುವ ಕನ್ನಡಿಗರಿಗೆ ಯುಗಾದಿ ಶುಭಾಶಯ ಈ ಸಂವತ್ಸರ ಎಲ್ಲರಿಗೂ ಸಂತಸ ಶಾಂತಿ ಮತ್ತು ಸಮೃದ್ದಿಯನ್ನು ತರಲಿ ಎಂದು ತಮ್ಮ ಶುಭ ಸಂದೇತದಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ದೇತದ ಜನತೆಗೆ ಶುಭಾಷಯ ಕೋರಿದ್ದಾರೆ ನಿಮ್ಮ ಆಕಾಂಕ್ಷೆಗಳು ಈಡೇರಲಿ ಪ್ರತಿಯೊಬ್ಬರಿಗೂ ಸಂತೋಷ ಮತ್ತು ಉತ್ತಮ ಆರೋಗ್ಯ ದೊರೆಯಲಿ ಎಂದು ಜನತೆಗೆ ಹಾರ್ಟೆಸಿದ್ದಾರೆ ವಿಕಾರಿ ನಾಮ ಸಂವತ್ಸರವು

ಹಬ್ಲದಂದು ಬೇವು ಬೆಲ್ಲ ಸ್ನೀಕರಿಸಿದಂತೆಯೇ ಬದುಕಿನಲ್ಲಿಯೂ ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ನೀಕರಿಸಿ ಸಾಮರಸ್ಥದ ಬದುಕು ನಮ್ಮೆಲ್ಲರದ್ವಾಗಲಿ ಎಂದು ಆಶಿಸಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ರಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಡಿನ ಜನತೆಗೆ ಯುಗಾದಿ ಹಬ್ಲದ ಶುಭಾಶಯ ಕೋರಿದ್ದು ಹೊಸ ವರುಷವು ಎಲ್ಲರಿಗೂ ಸುಖ ಶಾಂತಿ ನೀಡಲಿ ನಾಡಿನ ಜನತೆಯಲ್ಲಿ ಸದಾ ಸಮೃದ್ಧಿ ನೆಲೆ ನಿಲ್ಲಲಿ ಉತ್ತಮ ಮಳೆ ಬೆಳೆ ಆಗಿ ನಾಡಿನ ಅನ್ನದಾತರ ಬದುಕು ಹಸನಾಗಲಿ ಎಂದು ಹಾರ್ನೆಸಿದ್ದಾರೆ

ಲೋಕಸಭಾ ಚುನಾವಣೆಯ ಮಾದರಿ ನೀತಿಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸುವಂತೆ ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳಿಗೆ ಸುತ್ತೋಲೆ ಹೊರಡಿಸಿದೆ ಮತದಾರರಲ್ಲಿ ಜಾತಿ ಮತ್ತು ಕೋಮುಭಾವನೆ ಕೆರಳಿಸುವಂತಹ ಯಾವುದೇ ಭಾಷಣಗಳನ್ನು ಮಾಡದಂತೆಯೂ ಆಯೋಗ ತಿಳಿಸಿದೆ ಜನರ ನಡುವೆ ಭಿನ್ನಾಭಿಪ್ರಾಯ ಹಾಗೂ ದ್ವೇಷ ಮೂಡುವಂತಹ ಚಟುವಟಕೆಗಳಲ್ಲಿ ತೊಡಗಬಾರದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಎಲ್ಲರಿಗೂ ಮತದಾನ ಮಾಡಲು ಮುಕ್ತ ಹಾಗೂ ನಿರ್ಭೀತ ವಾತಾವರಣವನ್ನು ಕಲ್ಪಿಸಲಾಗಿದ್ದು ಪ್ರತಿಯೊಬ್ಬರೂ ಮರೆಯದೆ ಮತದಾನ ಮಾಡಬೇಕುಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯಕಾರ್ಯನಿರ್ವಾಹಣಾಧಿಕಾರಿ ಹಾಗೂ ಸ್ನೀಪ್ ನೋಡಲ್ ಅಧಿಕಾರಿ ಡಾ

ಅವರು ಇಂದು ಮಂಗಳೂರಿನ ಕೆ ಎಸ್ ಆರ್

ಸಿ ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಏರ್ಪಡಿಸಿದ ಮತದಾನ ಜಾಗೃತಿ ಪ್ರದರ್ಶನ ಮಳಗೆ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಎಲ್ಲ ಮತದಾರರನ್ನು ತಲುಪಲು ವಿವಿಧ ರೀತಿಯ ಸ್ಪರ್ಧೆಗಳು ಜಾಥಾಗಳು ಬಹುಮಾಧ್ಯಮ ಪ್ರಚಾರಗಳನ್ನು ಮಾಡಲಾಗಿದೆ

ಮಾಹಿತಿ ಇಲ್ಲದೆ ಜನರು ಮತದಾನದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು

ಅಶೋಕ ತಿಳಿಸಿದ್ದಾರೆ ಈ ಕುರಿತು ಮಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಡಕು ಮೂಡಿ ಆ ಪಕ್ಷಗಳ ನಾಯಕರ ನಡುವೆ ಬೀದಿ ಬೀದಿಗಳಲ್ಲಿ ಜಗಳ ನಡೆಯುತ್ತಿದೆ ಎಂದರು ಯಾವುದೇ ಕಾರಣಕೂ ಕಾಂಗ್ರೆಸ್ ಜೆಡಿಎಸ್ ಆಭ್ವರ್ಥಿಗಳು ಗೆಲುವು ಸಾಧಿಸಬಾರದು ಮೋದಿಯವರು ಮತ್ತೊಮ್ನೆ ಪ್ರಧಾನಿ ಆಗಬೇಕೆಂದು ಈಗಾಗಲೇ ರಾಜ್ಯದ ಜನ ತೀರ್ಮಾನಿಸಿದ್ದಾರೆ ಎಂದು ಹೇಳದರು ಮಂಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಬಿಜೆಪಿ ಬೆಂಬಲ ಘೋಷಿಸಿದ್ದು ಅವರ ಗೆಲುವು ನಿಶ್ಲಿತ ಎಂದು ಹೇಳದ ಆರ್

ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಮಾಜಿ ಮುಖ್ಯಮಂತ್ರಿ